ಡಿ ಕುಮಾರಸ್ನಾಮಿ ಅವರೊಂದಿಗೆ ದೂರವಾಣಿ ಮಾತುಕತೆ ನಡೆಸಿದ್ಲು ಮಾಹಿತಿ ಪಡೆದಿರುವುದಾಗಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ನೀಟ್ ಮಾಡಿದ್ದಾರೆ ತೀವ್ರ ಸಂಕಷ್ನದಲ್ಲಿರುವ ಕೊಡಗು ಜಿಲ್ಲೆಗೆ ಕೇಂದ್ರ ಸರ್ಕಾರದ ಅಗತ್ನ ನೆರವು ಒದಗಿಸುವುದಾಗಿಯೂ ಮೋದಿ ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ಡಿ ಆರ್ ಎಫ್ ಸಿಬ್ಲಂದಿ ಅಲ್ಲದೆ ರಾಜ್ಯ ನಾಗರಿಕ ರಕ್ಷಣಾ ಪಡೆಗಳ ತುಕಡಿಗಳೂ ಸೇರಿದಂತೆ ಹಲವಾರು ಸಂಸ್ಥೆಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ ಬೆಟ್ಟ ಗುಡ್ಡಗಳ ಈ ಜಿಲ್ಲೆಯಲ್ಲಿ ಮಹಾ ಮಳೆ ಮುಂದುವರೆದಿದ್ದು ಸಂಕಷ್ನದಲ್ಲಿ ಸಿಲುಕಿರುವ ಸಾವಿರಾರು ಮಂದಿಯ ರಕ್ಷಣೆಗೆ ರಕ್ಷಣಾ ಕಾರ್ಯಕರ್ತರು ಅವಿರತ ಶ್ರಮಿಸುತ್ತಿದ್ದಾರೆ

ಪಲವಾರು ಗ್ರಾಮಗಳು ಗುರುತು ಸಿಗದ ರೀತಿ ಕಣ್ಣರೆಯಾಗಿವೆ ಸಂಕಷ್ಷದಲ್ಲಿ ಸಿಲುಕಿರುವ ಜನರನ್ನು ಪರಿಹಾರ ಕೇಂದ್ರಗಳಿಗೆ ಸಾಗಿಸುವ ಕಾರ್ಯ ಮುಂದುವರೆದಿದೆ ಕೊಡಗಿನಲ್ಲಿ ಪ್ರವಾಹ ನೀರಿನ ಮಟ್ಟ ಸ್ವಲ್ಲ ಮಟ್ಟಗೆ ತಗ್ಗಿದೆಯಾದರೂ ಜಿಲ್ಲೆಯಲ್ಲಿ ಧಾರಕಾರ ಮಕೆ ಮುಂದುವರೆದಿದ್ದು ಕಾರ್ಯಾಚರಣೆ ನಡೆಸಲು ರಕ್ಷಣಾ ಕಾರ್ಯಕರ್ತರಿಗೆ ಬಹಳಷ್ಟು ಅಡಚಣೆಯಾಗಿದೆ

ಭಾರಿ ಮಳೆಯಿಂದಾಗಿರುವ ಅನಾಹುತಗಳನ್ನು ಸರಿಪಡಿಸಲು ತಿಂಗಳುಗಟ್ಟಲೆ ಸಮಯ ಬೇಕಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕುಟುಂಬಗಳ ರಕ್ಷಣೆಗೆ ದೋಣಿಗಳನ್ನು ಬಳಸಲಾಗುತ್ತಿದೆ ಜನರನ್ನು ತೆರವು ಮಾಡಲು ಹಾಗೂ ನೀರು ಆಹಾರ ವಿತರಿಸಲು ವಾಯುಪಡೆಯ ಹೆಲಿಕಾಫ್ಟರ್ಗಳನ್ನು ನಿಯೋಜಿಸಲಾಗಿದೆ ಸಕಲೇಶಮರ ತಾಲೂಕಿನ ಕೆಲ ಭಾಗಗಳು ಭಾರಿ ಮಳೆಯಿಂದ ಉಂಟಾಗಿರುವ ಪ್ರವಾಹಗಳಿಂದಾಗಿ ತೀವ್ರ ಬಾಧಿತವಾಗಿವೆ ಮನೆಗಳು ಕುಸಿದು ಬೀಳಬಹುದೆಂಬ ಭೀತಿಯಿಂದ ಯಸ್ಕೂರು ಹೊಬಳಿಯ ಹಿಜ್ಜನಪಳ್ಳಿಯ ವಾಸಿಗಳು ಗ್ರಾಮವನ್ನು ತೊರೆದಿದ್ದಾರೆ ಈ ಭಾಗದಲ್ಲಿ ನೂರಾರು ಎಕರೆ ಪ್ರದೇಶ ನೀರಿನಲ್ಲಿ ಮುಳುಗಿದೆ ಹಿಜ್ಜನಪ್ಲಿಯಲ್ಲಿ ಪರಿಹಾರ ಕೇಂದ್ರವನ್ನು ತೆರೆಯಲಾಗಿದ್ದು ನೂರು ಮಂದಿ ಅಲ್ಲಿ ಆಕ್ರಯ ಪಡೆದಿದ್ದಾರೆ ಕಲ್ಲಹಳ್ಳಿ ಮಾಗೇರಿ ನಡುವಣ ರಸ್ತೆ ತೀವ್ರ ಹಾನಿಗೊಂಡಿದೆ ತಾಲೂಕಿನ ಅನೇಕ ರಸ್ತೆಗಳ ಪರಿಸ್ಹಿತಿಯು ಇದೇ ರೀತಿ ಇದೆ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪಕ ಕಾಫಿ ಬಾಳೆ ತೋಟಗಳು ನೀರಿನಿಂದ ಆವೃತವಾಗಿವೆ

ಶಿರಾಡಿ ಫಾಟ್ ಪ್ರದೇಶದಲ್ಲಿ ಭೂಕುಸಿತಗಳು ಮುಂದುವರೆದಿದ್ದು ಹಾಸನ ಮಂಗಳೂರು ರಸ್ತೆಯನ್ನು ಇನ್ನು ಕೆಲ ದಿನಗಳ ಕಾಲ ಸಂಚಾರಕ್ಕೆ ಮುಚ್ಚಲಾಗಿದೆ

ಈ ಮಾರ್ಗದಲ್ಲೂ ಸಂಚಾರಕ್ಕೆ ಅಡಚಣೆಯಾಗಿದೆ ಅದೇ ರೀತಿ ಕೊಪ್ಪ ತಾಲೂಕಿನ ಜಯಪುರ ಬಸರಿ ಕಟ್ಟೆ ಸಂಪರ್ಕ ರಸ್ತೆಯಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ವಾಹನ ಸಂಚಾರ ಸ್ವಗಿತಗೊಂಡಿದೆ ಬಾಬಾ ಬುಡನ್ಗಿರಿಗೆ ಸಂಪರ್ಕಿಸುವ ರಸ್ತೆಗಳಲ್ಲೂ ಭೂಕುಸಿತಗಳು ಉಂಟಾಗಿದ್ದು ವಾಹನ ಸಂಚಾರ ಬಾಧಿತವಾಗಿದೆ ಜಿಲ್ಲೆಯ ತುಂಗಾ ಭದ್ರಾ ಮತ್ತು ಹೇಮಾವತಿ ತುಂಬಿ ತುಳುಕುತ್ತಿದೆ ಈ ಮಧ್ಯೆ

ಅಲ್ಲದೆ ರಾಯಬಾಗ್ ತಾಲೂಕಿನ ಸೇತುವೆಯೊಂದು ಸಹ ಇಂದು ನೀರಿನಲ್ಲಿ ಮುಳುಗಿವೆ ಕೃಷ್ಣಾನದಿ ದಂಡೆ ಹಾಗೂ ಸಮೀಪದ ಗ್ರಾಮಗಳಿಗೆ ಹಾನಿಯಾಗದಂತೆ ಜಿಲ್ಲಾಡಳಿತ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕೃಷ್ಣಾ ನದಿ ದಂಡೆಯ ಸಮೀಪದಲ್ಲಿ ವಾಸಿಸುತ್ತಿರುವವರು ಸುರಕ್ಷಿತ ಸ್ಥಳಗಳಗೆ ತೆರಳುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಸದಕ್ಷೆ ನಿಯಂತ್ರಣದಲ್ಲಿದೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ ಜಲ್ಲೆಯ ಹಿಡಕಲ್ ನವಿಲು ತೀರ್ಥ ದೂಪ್ಪಲ್ನಂತಪ ಅಣೆಕಟ್ಟೆಗಳು ಸಪ ಭರ್ತಿಯಾಗಿವೆ ಈ ಜಲಾಶಯಗಳಿಗೆ ಒಳ ಪರಿವು ಹೆಚ್ಚರುವ ಕಾರಣ ಮುನ್ನಚ್ಚರಿಕೆ ಕ್ರಮವಾಗಿ ಹೊರ ಹರಿವನ್ನು ಸಹ ಹೆಚ್ಚಿಸಲಾಗಿದೆ ಈ ನಡುವೆ ಕೊಡಗು ಮತ್ತು ಕೇರಳದಲ್ಲಿ ನೆರೆ ಪರಿಸ್ಥಿತಿಯಿಂದ ತೀವ್ರ ಸಂಕಷ್ಷಕ್ಕೆ ಗುರಿಯಾಗಿರುವವಂಗೆ ಎಲ್ಲೆಡೆಯಿಂದ ನೆರವಿನ ಮಹಾಪೂರ ಪರಿದು ಬರುತ್ತಿದೆ